ಸಮಯವನ್ನು ಮೋಲು ಮಾಡಲು ಆದು ಬಯಸುತ್ತಿಲ್ಲ ಈ ವರ್ಷದ ಬಜೆಟ್ಗೆ ಬಂದಿರುವ ಸಕಾರಾತ್ಸಕ ಸ್ಪಂದನೆಯು ದೇಶದ ಮನಸ್ಸಿತಿ ಏನಿದೆ ಎಂಬುದನ್ನು ಹೇಳುತ್ತಿದೆ ಈ ಮನಸ್ಸಿತಿ ರೂಪಿಸಲು ದೇಶದ ಯುವ ಸಮುದಾಯ ನಿರ್ಣಾಯಕ ಪಾತ್ರ ವಹಿಸುತ್ತಿದ್ದಾರೆ ಎಂದರು ಭಾರತವು ಉತ್ಪನ್ನಗಳನ್ನು ತನಗಾಗಿ ಮತ್ತು ವಿಶ್ವಕ್ಕಾಗಿ ತಯಾರಿಸಲು ಆತ್ಮನಿರ್ಭರ್ ಆಂದೋಲನವು ದಾರಿ ಮಾಡಿಕೊಟ್ಟಿದೆ ದೇಶದ ಖಾಸಗಿ ವಲಯವು ತನ್ನ ಸ್ವಂತ ಶಕ್ತಿಯೊಂದಿಗೆ ಈ ದಾರಿಯಲ್ಲಿ ಸೇರಿಕೊಳ್ಳುತ್ತಿದೆ ಈ ಬಜೆಟ್ನಲ್ಲಿ ದೇಶದ ಮೂಲ ಸೌಕರ್ಯ ವಲಯಕ್ಕೆ ಪಂಚಿಕೆ ಮಾಡಿರುವ ಅನುದಾನಕ್ಕೆ ಎಲ್ಲಾ ವಲಯಗಳಿಂದ ಮೆಚ್ಚುಗೆ ವ್ಯಕ್ತವಾಗಿದ್ದು ದೇಶದಲ್ಲಿ ಅಪಾರ ಉದ್ಯೋಗಗಳು ಸೃಷ್ಟಿಯಾಗಲಿವೆ ಎಂದರು

ದೇಶದ ತಯಾರಿಕಾ ವಲಯವನ್ನು ಉತ್ತೇಜಿಸುವ ಸಲುವಾಗಿ ಉತ್ತಾದನೆ ಸಂಪರ್ಕಿತ ಉತ್ತೇಜನಾ ಯೋಜನೆಯನ್ನು ಪಲವು ವಲಯಗಳಿಗೆ ಅನ್ನಯವಾಗುವಂತೆ ಜಾರಿಗೊಳಿಸಲಾಗಿದೆ ರಾಜ್ಯಗಳು ಸಪ ಈ ಯೋಜನೆಯ ಮೂರ್ಣ ಪ್ರಯೋಜನ ಪಡೆಯಬಹುದಾಗಿದೆ

ಇದರ ಫಲವಾಗಿ ದೇಶದ ಕೃಷಿ ರಘ್ತು ಕೊರೊನಾ ಸಂದರ್ಭದಲ್ಲೂ ಗಣನೀಯ ಪ್ರಮಾಣದಲ್ಲಿ ಹಚ್ಚಳ ಕಂಡಿದೆ

ಹೆಚ್ಚಿನ ಲಾಭ ಗಳಿಸಬೇಕಾದರೆ ಕಚ್ಚಾ ಕೃಷಿ ಉತ್ಪನ್ನಗಳ ಬದಲಿಗೆ ಸಂಸ್ಕರಿತ ಉತ್ಪನ್ನಗಳನ್ನು ರಘ್ತು ಮಾಡವಂತಾಗಬೇಕು

ನೀತಿ ಆಯೋಗದ ಸಭೆಯಲ್ಲಿ ಕ್ಷಷಿ ಮೂಲಸೌಕರ್ಯ ತಯಾರಿಕೆ ಮಾನವ ಸಂಪನ್ನೂಲ ಅಭಿವ್ವದ್ಲಿ ಕೆಳಮಟ್ಟದಲ್ಲಿ ಸೇವೆಗಳ ವಿತರಣೆ ಆರೋಗ್ಯ ಮತ್ತು ಪೌಷ್ಟಿಕತೆ ವಿಷಯಗಳ ಕುರಿತು ಚರ್ಚೆ ನಡೆಯಿತು ಎಂದು ನಮ್ನ ಆಕಾಶವಾಣಿ ಬಾತ್ಮೀದಾರರು ವರದಿ ಮಾಡಿದ್ದಾರೆ

ಅಸ್ತಾಂನ್ ಧೇಮಾಜಿ ಸಮೀಪದ ಸಿಲಾಪತರ್ನಲ್ಲಿ ಆಯೋಜಿಸಲಾಗಿರುವ ಕಾರ್ಯಕ್ರಮದಲ್ಲಿ ಪ್ರಧಾನಿಯವರು ಪ್ರಮುಖ ತೈಲ ಮತ್ತು ಅನಿಲ ಯೋಜನೆಗಳನ್ನು ದೇಶಕ್ಕೆ ಸಮರ್ಪಿಸಲಿದ್ದಾರೆ ಇದೇ ಸಂದರ್ಭದಲ್ಲಿ ಅವರು ಇಂಜಿನಿಯರಿಂಗ್ ರ ಕಾಲೇಜು ಕಟ್ಟಡ ಸ್ಥಾಪನೆಗೆ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ

ಜಿಎಸ್ಟಿ ತೆರಿಗೆ ವ್ಯವಸ್ಥೆಯನ್ನು ದೇಶಾದ್ಯಂತ ಜಾರಿ ಮಾಡಿದ ನಂತರ ರಾಜ್ಯಗಳು ಎದುರಿಸುತ್ತಿರುವ ಆರ್ಥಿಕ ಕೊರತೆಯನ್ನು ನೀಗಿಸಲು ಕೇಂದ್ರ ಸರ್ಕಾರ ಇದುವರೆಗೆ ನೀಡಿರುವ ಪರಿಪಾರ ಮೊತ್ತ ಒಂದು ಲಕ್ಷ ಕೋಟಿ ರೂಪಾಯಿಗೆ ಏರಿಕೆ ಕಂಡಿದೆ

ರಾಜ್ಯ ಮೊಲೀಸರು ಮತ್ತು ಹಿರಿಯ ಅಧಿಕಾರಿಗಳು ಶುಕಡಿಗಳಿಗೆ ನೆರವಾಗಲಿದ್ದಾರೆ ಭದ್ರತಾ ಸಿಬ್ಬಂದಿ ದಿನನಿತ್ಯ ಕೇಂದ್ರ ಚುನಾವಣಾ ಆಯುಕ್ತರಿಗೆ ಭದ್ರತೆಗೆ ಸಂಬಂಧಿಸಿದ ವರದಿ ನೀಡಲಿದ್ದಾರೆ

ಭಾರತೀಯ ಭೂಸೇನೆ ಮತ್ತು ಚೀನಾದ ಪೀಪಲ್ ಲಿಬರೇಷನ್ ಆರ್ಮಿಯ ಕಮಾಂಡರ್ಗಳ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಉಭಯ ರಾಷ್ಟಗಳ ಗಡಿ ಪರಿಸ್ಟಿತಿ ಕುರಿತು ವ್ಯಾಪಕ ಚರ್ಚೆ ನಡೆಯಿತು ಭಾರತದ ಲೆಫ್ಟಿನೆಂಟ್ ಜನರಲ್ ಪಿ

ಮೆನನ್ ನೇತೃತ್ವದಲ್ಲಿ ಭಾರತೀಯ ಭೂ ಸೇನೆಯ ಮತ್ತು ಐಟಿಐಪಿ ಉನ್ನತಾಧಿಕಾರಿಗಳು ಸಭೆಯಲ್ಲಿ ಪಾಲ್ಗೊಂಡಿದ್ದರು ಈಶಾನ್ಯ ಲಡಾಕ್ ಗಡಿ ಭಾಗದ ಗೋಗ್ರಾ ಹಾರ್ಟ್ ಸ್ವಿಂಗ್ಸ್ ಮತ್ತು ದೆಪ್ಲಂಗ್ ಫ್ಲೇನ್ಸ್ನಲ್ಲಿ ಉಭಯ ರಾಷ್ಟಗಳು ಸೇನಾಪಡೆ ನಿಯೋಜನೆ ಹಿಂತೆಗೆದುಕೊಳ್ಳುವ ಕುರಿತು ಪ್ರಮುಖ ಮಾತುಕತೆ ನಡೆಯಿತು ಪಾಂಗಾಂಗ್ ಸೊ ನದಿಯ ಉತ್ತರ ಮತ್ತು ದಕ್ಷಿಣ ತೀರದಲ್ಲಿ ಸೇನಾಪಡೆ ನಿಯೋಜನೆ ಹಿಂತೆಗೆಯುವ ಪ್ರಕ್ರಿಯೆ ಶಾಂತಿಯುತವಾಗಿ ಪೂರ್ಣಗೊಂಡಿದೆ ಸ್ವೀಯ ಕಮಾಂಡರ್ ಮಟ್ಟದ ದೈನಂದಿನ ಸಂಧಾನದಂತೆ ಸೇನಾಪಡೆ ನಿಯೋಜನೆ ಹಿಂತೆಗೆತ ನಡೆಯುತ್ತಿದೆ ಎಂದು ಲೆಫ್ಟಿನೆಂಟ್ ಜನರಲ್ ವ್ಲೆ

ಜೋಷಿ ತಿಳಿಸಿದ್ದಾರೆ ವಾಸ್ತವ ಗಡಿ ರೇಖೆಯಲ್ಲಿ ಸೇನಾಪಡೆಗಳ ನಿಯೋಜನೆಯನ್ನು ಸಂಪೂರ್ಣ ವಾಪಸ್ ಕರೆಸಲು ಭಾರತ ಮತ್ತು ಚೀನಾ ವಿಶೇಷ ಪ್ರತಿನಿಧಿಗಳ ಮಟ್ಟದ ಸಭೆ ಸದ್ಯದಲ್ಲೇ ನಡೆಯಲಿದೆ ಎಂದು ಸರ್ಕಾರದ ಮೂಲಗಳು ದ್ಬಢಪಡಿಸಿವೆ ಆಡಳಿತದಲ್ಲಿ ಮಾತ್ಪಭಾಷೆಯ ಬಳಕೆ ಹೆಚ್ಚಾಗಬೇಕು ಎಂದು ಉಪರಾಷ್ಪಪತಿ ಎಂ

ನಮ್ಮೆಲ್ಲರ ಜೀವನದಲ್ಲಿ ಮಾತೃಭಾಷೆಯೇ ಮಹತ್ವ ಪಡೆದುಕೊಳ್ಳಬೇಕು ಇದರಿಂದ ಜನರನ್ನು ನಿಕಟವಾಗಿ ಸಂಪರ್ಕಿಸಲು ಸಾಧ್ಯವಾಗಲಿದೆ ಎಂದು ಅವರು ತಿಳಿಸಿದರು ನಾಳೆ ಅಂತಾರಾಷ್ಷೀಯ ಮಾತ್ವಭಾಷೆ ದಿನ ಆಚರಣೆ ಓನ್ನೆಲೆಯಲ್ಲಿ ದೇಶದ ಜನತೆಗೆ ಅವರು ಈ ಕರೆ ನೀಡಿದರು ಮಾನಸಿಕ ಮತ್ತು ಬೌದ್ಧಿಕ ಬೆಳವಣಿಗೆ ಶಿಕ್ಷಣ ಮತ್ತು ಕಲಿಕೆಗೆ ಮಾತ್ಯಭಾಷೆಯೇ ನಿರ್ಣಾಯಕ ಮತ್ತು ಅತಿ ಮುಖ್ಯ ಈ ನಿಟ್ಟಿನಲ್ಲಿ ಎಲ್ಲರೂ ಆಡಳಿತದಲ್ಲಿ ಮಾತ್ಯಭಾಷೆಗೆ ಒತ್ತು ನೀಡಬೇಕು ಎಂದು ಅವರು ಕರೆ ನೀಡಿದರು

ಅಸ್ಲಾಂನ ವೈದ್ಯಕೀಯ ಶಿಕ್ಷಣ ಇಲಾಖೆಯ ನಿರ್ದೇಶಕ ಡಾ ಅನೂಪ್ ಕುಮಾರ್ ಬರ್ಮನ್ ಅವರು ಚರ್ಚೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ

ಮೆಲ್ಜರ್ನ್ನಲ್ಲಿಂದು ನಡೆದ ಮಹಿಳೆಯರ ಆಸ್ಟೇಲಿಯಾ ಮುಕ್ತ ಟೆನಿಸ್ ಅಂತಿಮ ಪಂದ್ಯದಲ್ಲಿ ಜಪಾನ್ನ ನವೊಮಿ ಒಸಾಕಾ ಅವರು ಪ್ರಶಸ್ತಿ ಮುಡಿಗೇರಿಸಿಕೊಂಡಿದ್ದಾರೆ